ಿ ರಾಜ್ದದಲ್ಲಿ ಸೆಪ್ಷೆಂಬರ್ ತಿಂಗಳಿನಲ್ಲಿ ಶಾಲೆಗಳನ್ನು ತೆರೆಯುವ ಕುರಿತು ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಸಚಿವ ಎಸ್

ಿ ಕೋವಿಡ್ ಸೋಂಕು ನಿಯಂತ್ರಣದಲ್ಲಿ ಪ್ಲಾಸ್ಕಾ ಹೆಚ್ಚು ಪರಿಣಾಮಕಾರಿ ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್

ರಾಜ್ಯದಲ್ಲಿ ನಿನ್ನೆ ಪತ್ತೆಯಾದ ಹೊಸ ಸೋಂಕಿತರಲ್ಲಿ

ಈ ಸಂಬಂಧ ಮಾರ್ಗಸೂಚಿ ಹೊರಡಿಸಲಾಗಿದೆ

ಕೋವಿಡ್ ಬಿಕ್ಕಟ್ಟನ ಹಿನ್ನೆಲೆ

ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವಾಲಯದ ಸೂಚನೆ ಮೇರೆಗೆ ಶಿಕ್ಷಣ ಇಲಾಖೆ ಹಾಗೂ ಡಿ ಎಸ್

ಆರ್

ಈ ಸಂಬಂಧ ಈಗಾಗಲೇ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಎಂದು ಹೇಳಿದರು

ಕೋವಿಡ್ ಸೋಂಕು ಪರಡುತ್ತಿರುವ ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದ ಆದ್ಯತೆಗಳು ಬೇರೆಯಿದ್ದು ಅವನ್ನು ಸಮರ್ಥವಾಗಿ ನಿರ್ವಹಿಸಲು ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ವಿದ್ಯಾರ್ಥಿಗಳು ಯಾವುದೇ ತೊಂದರೆಯಿಲ್ಲದ ಮುಕ್ತ ವಾತಾವರಣ ಸೃಷ್ಟಿಯಾದ ಮೇಲೆ ಮಾತ್ರ ಶಾಲೆಗಳಿಗೆ ಪಾಜರಾಗುತ್ತಾರೆ ಸದ್ದಕ್ಕ ಶಾಲೆಗಳನ್ನು ತೆರೆಯುವ ಬಗ್ಗೆ ಯಾವುದೇ ಯೋಜನೆ ಹಾಗೂ ನಿರ್ಣಯ ಕೈಗೊಂಡಿಲ್ಲ ಆದ್ದರಿಂದ ವಿದ್ಕಾರ್ಧಿಗಳು ಮತ್ತು ಮೋಷಕರು ಆತಂಕಪಡುವ ಅಗತ್ಕವಿಲ್ಲ ಎಂದು ಸಚಿವ ಎಸ್

ಶಾಂತಮ್ಮ ನಿನ್ನೆ ನಿಧನ ಹೊಂದಿದ್ದಾರೆ

ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ರಜನಿಕಾಂತ್ ಸೇರಿದಂತೆ ಅನೇಕ ಖ್ಯಾತ ನಟರ ಜೊತೆಗೆ ನಟಿಸಿದ ಶಾಂತಮ್ಮ ಅವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ನಟಿಸಿದ್ದಾರೆ

ಪರೀಕ್ಷಾ ವರದಿ ಬಂದ ನಂತರ ಅಂತ್ಯಕ್ರಿಯೆ ನಡೆಸಲಾಗುವುದು ಎಂದು ಶಾಂತಮ್ಮ ಅವರ ಪುತ್ರಿ ಮಾಹಿತಿ ನೀಡಿದ್ದಾರೆ ನೂರಾರು ಚಲನಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಅಭಿನಯಿಸಿ ಜನಮನ ಗೆದ್ದಿದ್ದ ಹಿರಿಯ ಕಲಾವಿದೆ ತಾಂತಮ್ಮ ಅವರ ಆಗಲಿಕೆ ಬಹಳ ದುಃಖಕರ ಎಂದು ಮಾಜಿ ಮಖ್ಯಮಂತ್ರಿ ಹಾಗೂ ಜೆ ಡಿ

ಕುಮಾರಸ್ವಾಮಿ ತೀವ್ರ ಸಂತಾಪ ಸೂಚಿಸಿದ್ದಾರೆ ಕೋವಿಡ್ ನಿರ್ವಪಣೆಯಲ್ಲಿ ಮಾಧ್ಯಮಗಳ ಸ್ಕ್ರೀಯ ಪಾತ್ರ ಇಲ್ಲದ್ದಿದಲ್ಲಿ ಒಂದು ಬಗೆಯ ನಿರ್ವಾತ ವಾತಾವಣರಣ ಸೃಷ್ಟಿಯಾಗುತ್ತಿತ್ತು ಎಂದು ಉಪರಾಷ್ಟಪತಿ ಎಂ

ಕೋವಿಡ್ ಪರಿಸ್ಥಿತಿಯಲ್ಲಿ ಮಾಧ್ಯಮಗಳ ಪಾತ್ರವನ್ನು ಶ್ಲಾಘಿಸಿ ಸಾಮಾಜಿಕ ಜಾಲತಾಣವೊಂದರಲ್ಲಿ ಲೇಖನ ಪ್ರಕಟಿಸಿರುವ ಅವರು ಅಗತ್ಯ ಮಾಹಿತಿ ಹಾಗೂ ವಿಶ್ಲೇಷಣಾ ವರದಿ ನೀಡುವ ಮೂಲಕ ಮಾಧ್ಯಮಗಳು ಜನರಲ್ಲಿ ಜಾಗೃತಿ ಮೂಡಿಸುತ್ತಿವೆ ಎಂದು ಹೇಳಿದ್ದಾರೆ ಮುಖಗವಸು ಧರಿಸುವುದು ವ್ಯಕ್ತಿಗತ ಅಂತರ ಪಾಲನೆ ನಿಯಮಿತ ವ್ಯಾಯಾಮ ಪೌಷ್ಠಿಕ ಆಹಾರ ಸೇವನೆ ಮುಂತಾದ ಮುನ್ನೆಜ್ಜೆಂಕಾ ತ್ರಮಗಳ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಪತ್ವದ್ದು ಆದರೆ ಕೆಲವು ವಾಹಿನಿಗಳು ಪರಿಸ್ಥಿತಿಯನ್ನು ರೋಚಕಗೊಳಿಸುವ ಮೂಲಕ ಜನರಲ್ಲಿ ಅನಗತ್ತ ಆತಂಕ ಮೂಡಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಉಪರಾಷ್ಟಪತಿ ಎಂ

ಪ್ಲಾಸ್ಮಾ ದಾನ ಒಂದು ಆಂದೋಲನವಾಗಿ ರೂಪುಗೊಂಡಿದ್ದು ಕೋವಿಡ್ ಸೋಂಕು ನಿಯಂತ್ರಣದಲ್ಲಿ ಇದು ಪೆಚ್ಚು ಪರಿಣಾಮಕಾರಿಯಾಗಲಿದೆ ಎಂದು ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಹರ್ಷವರ್ಧನ್ ಹೇಳಿದ್ದಾರೆ ಮೊಲೀಸರಿಂದ ಪ್ಲಾಸ್ಮಾ ದಾನ ಅಭಿಯಾನಕ್ಕೆ ಹೊಸದಿಲ್ಲಿಯಿಂದ ನಿನ್ನೆ ಚಾಲನೆ ನೀಡಿ ಮಾತನಾಡಿದ ಅವರು ಕೋವಿಡ್ ಸೋಂಕಿನಿಂದ ಗುಣಮುಖರಾದವರು ತಿಂಗಳಿಗೆ ಎರಡು ಬಾರಿ ಪ್ಲಾಸ್ಮಾ ದಾನ ಮಾಡಬಹುದು ಎಂದರು

ಹೀಗಿರುವಾಗ ಕೆಪಿಎಸ್ಸಿ ವಿನಾಕಾರಣ ಅಭ್ದರ್ಧಿಗಳನ್ನು ಸತಾಯಿಸುತ್ತಿರುವುದು ಸರಿ ಅಲ್ಲ ತಕ್ಷಣ ಅವರಿಗೆ ಉತ್ತರ ಪತ್ರಿಕೆಯ ಪ್ರತಿ ನೀಡಬೇಕು ಎಂದು ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿರುವುದರಿಂದ ದಕ್ಷಿಣ ಒಳನಾಡು ಪಾಗೂ ಕರಾವಳಿ ಭಾಗದಲ್ಲಿ ಇಂದು ಮತ್ತು ನಾಳೆ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಜತೆ ಇದೆ ಎಂದು ಪವಾಮಾನ ಇಲಾಖೆ ತಿಳಿಸಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಇಂದು ವ್ಯಾಪಕ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಆರೆಂಜ್ ಅಲರ್ಟ್ ಫೋಷಿಸಲಾಗಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು ಯೆಲ್ಲೊ ಆಲರ್ಟ್ ಫೋಷಿಸಲಾಗಿದೆ

ಿ ರಾಜ್ದದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶಾಲೆಗಳನ್ನು ತೆರೆಯುವ ಕುರಿತು ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಸಚಿವ ಎಸ್